ಛತ್ತೀರ್ಸ್ಗಡದ ಬಿಜಾಪುರ ಜಿಲ್ಲೆಯ ಬೆದ್ರೆ ಅರಣ್ಣ ಪ್ರದೇಶದಲ್ಲಿ ಭದ್ರತಾ ಪಡೆಯೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಓರ್ವ ಮಾವೊವಾದಿ ಸಾವು ನಾಳನ ಮೊದಲ ಹಂತದ ಮತದಾನಕ್ಕೆ ವ್ಯಾಪಕ ಸಿದ್ದತೆ

ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಾಗತಿಕ ಶಾಂತಿ ಸೌರ್ಹಾದತೆ ಹಾಗೂ ಬ್ರಾಕೃತ್ವ ವಲಯದಲ್ಲಿ ಭಾರತದ ಬದ್ಧತೆಯನ್ನು ಪುನರುಚ್ಯರಿಸಿದ್ದಾರೆ ಯುದ್ದ ಸಾವು ನೋವಿಗೆ ಕಾರಣವಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟದ್ದಾರೆ ಮೊದಲ ವಿಕ್ವ ಯುದ್ಧದಲ್ಲಿ ಭಾರತದ ಧೀರ ಯೋಧರ ಶೌರ್ಯ ಸಾಹಸವನ್ನು ಪ್ರಧಾನಮಂತ್ರಿ ಸ್ಟರಿಸಿದ್ದಾರೆ ವಿಶ್ವ ಯುದ್ಧದಲ್ಲಿ ಭಾರತದ ನೇರ ಪಾತ್ರವಿರಲಿಲ್ಲ ಆದರೆ ಜಾಗತಿಕ ಶಾಂತಿಗಾಗಿ ಯೋಧರು ಯುದ್ದದಲ್ಲಿ ಪಾಲ್ಗೊಂಡಿದ್ದರು ಪ್ರಾನ್ಗೆನ ನೆಯುವೆ ಚಾಪೆಲ್ಲೆ ಸ್ನಾರಕ ಹಾಗೂ ಇಕ್ರೇಲ್ನ ಹೈಫಾ ಸ್ನಾರಕಗಳಗೆ ಪ್ರಧಾನಮಂತ್ರಿ ಅವರು ಶ್ರದ್ದಾಂಜಲಿ ಸಲ್ಲಿಸಿದ್ದರು ಈ ಪ್ರದೇಶಗಳಲ್ಲಿ ದೇಶದ ಸೈನಿಕರು ಮೊದಲ ವಿಕ್ವಯುದ್ದದಲ್ಲಿ ಪಾಲ್ಗೊಂಡಿದ್ದರು ದೆಹಲಿಯ ತೀನ್ಮೂರ್ತಿ ಹೈಫಾ ಚೌಕ್ನಲ್ಲಿ ಇವ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ನ್ಹಾಹು ಅವರೊಂದಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದನ್ನು ಪ್ರಧಾನಮಂತ್ರಿ ಸ್ಲರಿಸಿದ್ದಾರೆ ಚತ್ತೀಸ್ಗಡದ ಬಿಜಾಪುರ ಜಿಲ್ಲೆಯ ದೆದ್ರೆ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ಭದ್ರತಾ ಪಡೆಗಳೊಂದಿಗಿನ ಗುಂಡಿನ ಚಕಮಕಿಯಲ್ಲಿ ಒಬ್ಬ ಮಾವೋವಾದಿ ಮೃತಪಟ್ಟಿದ್ದಾನೆ ಇನ್ನೊಬ್ಬ ಮವೋವಾದಿಯನ್ನು ಸೆರೆಯಿಡಿಯಲಾಗಿದ್ದು ಫಟನಾ ಸ್ಥಳದಿಂದ ಎರಡು ರೈಫಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಪ್ರದೇಶದಲ್ಲಿ ಶೋಧನಾ ಕಾರ್ಯವನ್ನು ತೀವ್ರಗೊಳಸಲಾಗಿದೆ ಈ ಮಧ್ಯೆ ಸುಕ್ಮ ಜಿಲ್ಲೆಯ ಕನ್ನೈಗುಡ ಪ್ರದೇಶದಲ್ಲಿ ಮವೋವಾದಿಗಳು ಅಡಗಿಟಿಟ್ಟದ್ದ ಸುಧಾರಿತ ಸ್ಪೋಟಕ ಸಾಧವನ್ನು ಜಿಲ್ಲಾ ಮಿಸಲು ಪಡೆಯ ತಂಡ ವಶಪಡಿಸಿಕೊಂಡಿದೆ ಬಸ್ತಾರ್ ವಿಭಾಗದ ಕಂಕೇರ್ ಜಿಲ್ಲೆಯ ಗೋವಲ್ ಗ್ರಾಮದ ಸಮೀಪ ಗಡಿ ಭದ್ರತಾ ಪಡೆಯ ತಂಡವೊಂದನ್ನು ಗುರಿಯಾಗಿಸಿ ಮಾವೋವಾದಿಗಳು ಐಇಡಿ ಸ್ಫೋಟಕ ನಡೆಸಿದ್ದಾರೆಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದಿದ್ದಾರೆ ಫಟನೆಯಲ್ಲಿ ಒಬ್ಬ ಸಬ್ ಇನ್ಸೆಪ್ಟರ್ ಗಾಯಗೊಂಡಿದ್ದಾರೆ ಛತ್ತೀಸ್ಗಢ ವಿಧಾನಸಭೆಗೆ ನಾಳೆ ಮೊದಲ ಹಂತದ ಚುನಾವಣೆ ನಡೆಯಲಿದೆ ಮತದಾನ ಸುಗಮವಾಗಿ ನಡೆಯಲು ಅಗತ್ಯ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದ್ದು ಎಲ್ಲ ರೀತಿಯ ಸಿದ್ಧತೆಯನ್ನೂ ಮಾಡಿಕೊಳ್ಳಲಾಗಿದೆ

ನಕ್ಲಲ್ ನಿಗ್ರಹ ಕಾರ್ಯಾಚರಣೆಯ ವಿಶೇಷ ಮಹಾನಿರ್ದೇತಕ ಡಿ ಎಂ ಅವಸ್ತಿ ಮಾತನಾಡಿ ಮುಕ್ತ ಮತ್ತು ನ್ನಾಯಸಮ್ನ ಚುನಾವಣೆಗಾಗಿ ಸುಮಾರು ಒಂದು ಲಕ್ಷ ಭದ್ರತಾ ಸಿಬ್ಲಂದಿಯನ್ನು ನಿಯೋಜಿಸಲಾಗಿದೆ ಸಿಆರ್ಪಿಎಫ್ ಬಿಎಸ್ಎಫ್

ಇನ್ನು ಮಧ್ಯಪ್ರದೇಶ ಮಹಾರಾಷ್ಟ ತೆಲಂಗಾಣ ಆಂಧಪ್ರದೇಶ ಮತ್ತು ಓಡಿತಾದ ಗಡಿ ಪ್ರದೇಶಗಳಲ್ಲಿ ಕಟ್ಟುನಿಟ್ಲಾದ ವಿಚಕ್ಷಣೆ ಕ್ಕೆಗೊಳ್ಳಲಾಗಿದೆ

ಮಧ್ವಪ್ರದೇಶ ಮತ್ತು ಮಿಜೋರಾಂ ವಿಧಾನಸಭಾ ಕ್ಷೇತ್ರಗಳ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಾಳೆ ನಡೆಯಲಿದೆ ನಾಮಪತ್ರಗಳನ್ನು ವಾಪಸ್ ಪಡೆಯಲು ಬರುವ ಬುಧವಾರ ಕೊನೆಯ ದಿನವಾಗಿದೆ

ಇನ್ನು ರಾಜಸ್ಥಾನ ಮತ್ತು ತೆಲಂಗಾಣ ವಿಧಾನಸಭೆ ಚುನಾವಣೆಗೆ ನಾಳೆ ಅಧಿಸೂಚನೆ ಪ್ರಕಟಗೊಳ್ಳಲಿದೆ

ಅಸ್ತಾಂನಲ್ಲಿ ಮುಂಬರುವ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವ ಎಲ್ಲಾ ಅಭ್ಯರ್ಥಿಗಳು ಶೌಚಾಲಯ ಬಳಸತ್ತಿರಬೇಕು ಎಂಬ ನಿಯಮವನ್ನು ಅಲ್ಲಿನ ರಾಜ್ಯ ಚುನಾವಣಾ ಆಯೋಗ ಕಡ್ಡಾಯಗೊಳಿಸಿದೆ ಅಸ್ಸಾಂ ರಾಜ್ಯ ಚುನಾವಣಾ ಆಯುಕ್ತ ಪರೇಂದ್ರನಾಥ್ ಬೋರಾ ನಿನ್ನೆ ಆಕಾಶವಾಣಿಯ ಚರ್ಚಾ ಕಾರ್ಯಕ್ರಮದಲ್ಲಿ ಈ ವಿಷಯ ತಿಳಿಸಿದರು ಸಮಾಜದಲ್ಲಿ ಸ್ವಭ್ಗತೆಗೆ ಆದ್ಲತೆ ನೀಡುವ ಉದ್ಲೇಶದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ

ಅದಕ್ಕಾಗಿ ಎಲ್ಲ ಸಿದ್ದತೆ ಪೂರ್ಣಗೊಂಡಿದೆ

ಸಿಂಗಾಮರ್ ಪ್ರಧಾನಿ ಲೀ ಸೆನ್ ಲೂಂಗ್ ಕೃಂಗಸಭೆಯ ಅಧ್ಯಕ್ಷತೆ ವಹಿಸುವರು

ಸಿಂಗಾಮರ ಫಿನ್ಟೆಕ್ ಅಗ್ರಸಭೆಯಲ್ಲಿ ಪ್ರಧಾನ ಭಾಷಣ ಮಾಡಲಿರುವ ಮೋದಿಯವರು ಇತರೆ ಅನೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯಿದೆ

ವಾರಣಾಸಿಯಲ್ಲಿ ಜಲಮಾರ್ಗದ ನಿಲ್ದಾಣವನ್ನು ಸಹ ಶ್ರಧಾನಮಂತ್ರಿ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಈ ಹೆದ್ದಾರಿಗಳ ಮೂಲಕ ಶ್ರಯಾಣದ ಅವಧಿಯಲ್ಲಿ ಕಡಿತವಾಗುವ ಜೊತೆಗೆ ಇಂಧನದ ಬಳಕೆ ಪ್ರಮಾಣ ಹಾಗೂ ವಾಯುಮಾಲಿನ್ದವೂ ತಗ್ಗಲಿದೆ

ಶ್ರೀಲಂಕಾದಲ್ಲಿ ಸಂಸತ್ತನ್ನು ವಿಸರ್ಜಿಸುವ ಅಧ್ಯಕ್ಷ ಮೇತ್ರಿಪಾಲ್ ಸಿರಿಸೇನಾ ಅವರ ನಿರ್ಧಾರದ ಬಗ್ಗೆ ವಿಶ್ವಸಂಸ್ಟೆ ಮುಖ್ಯಸ್ಥ ಆಂಟೋ ನಿಯೋ ಗುಟೆರೆಸ್ ಕಳವಳ ವಕ್ಷಪಡಿಸಿದ್ದಾರೆ ಶ್ರೀಲಂಕಾ ಸಂಸತ್ತನ್ನು ವಿಸರ್ಜಿಸಿ ಸಂಸತ್ತಿಗೆ ಹೊಸದಾಗಿ ಚುನಾವಣೆ ನಡೆಸುವ ಸಿರಿಸೇನಾ ಅವರ ನಿರ್ಧಾರದ ಬಗ್ಗೆ ಅರಿತ ಮಹಾ ಕಾರ್ಯದರ್ಶಿಯವರು ಆತಂಕ ವ್ಯಕ್ತಪಡಿಸಿದರು ಎಂದು ಗುಟಿರೆಸ್ ಅವರ ಉಪ ವಕ್ತಾರ ಫರ್ನಾನ್ ಹಖ್ ನಿನ್ನೆ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಇಂದು ರಾಷ್ಟೀಯ ಶಿಕ್ಷಣ ದಿನ ಶಿಕ್ಷಣ ತಜ್ಞ ಮೌಲಾನ ಅಬುಲ್ ಕಲಾಂ ಆಜಾದ್ ಅವರ ಜನ್ಮ ದಿನವನ್ನು ರಾಷ್ಟೀಯ ಶಿಕ್ಷಣ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಮೌಲಾನ ಅಬುಲ್ ಕೆಲಾಂ ಸ್ವತಂತ್ರ ಹೋರಾಟಗಾರರಾಗಿ ಚಿಂತಕರಾಗಿ ಗುರುತಿಸಿಕೊಂಡಿದ್ದರು ಸ್ವಾತಂತ್ರೋತರ ಭಾರತದ ಮೊದಲ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು

ರಾಷ್ಟಪತಿ ರಾಮನಾಥ್ ಕೋವಿಂದ್ ಟ್ಟೀಟ್ ಮೂಲಕ ಮೌಲನಾ ಆಜಾದ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು

ಮುಂಬರುವ ಆಸ್ವೇಲಿಯಾ ಪ್ರವಾಸದ ಹಿನ್ನೆಲೆಯಲ್ಲಿ ಭಾರತ ತಂಡ ಇನ್ನುಳಿದ ಆಟಗಾರರಿಗೆ ಸಾಮರ್ಥ್ವ ತೋರಲು ಇಂದಿನ ಪಂದ್ಯದಲ್ಲಿ ಅವಕಾಶ ಕಲ್ಪಿಸುವ ಸಾಧ್ವತೆಯಿದೆ